ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜನೆ ವಿಚಾರ ಪ್ರತ್ಯೇಕ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾರಂಭಿಸುವ ಪ್ರಸ್ತಾವ ಸರ್ಕಾರದ ಮುಂದಿಲ್ಲ ಮುಖ್ಖಮಂತ್ರಿ ಸ್ವಷ್ಷನೆ ಸ್ ಸಂತ ರವಿದಾಸರ ತಾತ್ಲಿಕ ಚಿಂತನೆ ತಮ್ಮ ಸರ್ಕಾರದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ತಳಹದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ

ಈ ಬಾರಿಯ ವೈಮಾನಿಕ ಪ್ರದರ್ಶನದ ಪ್ರಮುಖ ಆಕರ್ಷಣೆ ರೇಫಾಲ್ ಯುದ್ದ ವಿಮಾನ ರೇಫಾಲ್ನ ಫ್ರೆಂಚ್ ಏರ್ಫೊರ್ಸ್ ಒನ್ ಸಿಂಗಲ್ ಸೀಟ್ ರೇಫಾಲ್ ಸಿ ಹಾಗೂ ಟು ಸೀಟ್ ರೇಫಾಲ್ ಬಿ ಮೂರು ಯುದ್ದ ವಿಮಾನಗಳು ಪ್ರದರ್ಶನದಲ್ಲಿ ತಮ್ನ ಶಕ್ತಿ ತೋರ್ಪಡಿಸಲಿವೆ ಶತಕೋಟಿ ಅವಕಾಶಗಳಿಗೆ ರನ್ವೇ ಘೋಷ ವಾಕ್ಯದಡಿ ಇಂದು ಆರಂಭವಾಗಲಿರುವ ಏರ್ಶೋಗೆ ರಕ್ಷಣಾ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ ನೀಡುವರು ಫ್ಲೈಪಾಸ್ಟ್ ಮತ್ತು ಏರೋ ಬಾಟಿಕ್ ಪ್ರದರ್ಶನ ಆರಂಭವಾಗಲಿದೆ ನಂತರ ಇಂಡಿಯನ್ ಪೆವಿಲಿಯನ್ ಮತ್ತು ಯುದ್ದ ವಿಮಾನಗಳ ತಯಾರಿಕಾ ಉತ್ಪನ್ನಗಳು ಏರೋ ಸ್ಪೇಸ್ನ ಬಿಡಿ ಭಾಗಗಳ ವಸ್ತು ಪ್ರದರ್ಶನಕ್ಕೂ ವಿದ್ಯುಕ್ತ ಚಾಲನೆ ಸಿಗಲಿದೆ ದೇಶ ವಿದೇಶದ ಏರೋಸ್ವೇಸ್ ವಿಜ್ಞಾನಿಗಳು ಗಣ್ಯರು ಮತ್ತು ವಿದ್ಯಾರ್ಥಿಗಳು ಪ್ರದರ್ಶನಕ್ಕೆ ಆಗಮಿಸಲಿದ್ದಾರೆ

ಮಲ್ಲಾಮಾ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಅವರು ಈ ಬಗ್ಗೆ ತಳಹಂತದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಇದರ ವಿರುದ್ದ ಭಾರತ ಕೈಗೊಳ್ಳುವ ನಿಲುವುಗಳ ಕುರಿತು ಮಾಹಿತಿ ಬಹಿರಂಗ ಪಡಿಸಲು ಸಾಧ್ಯವಿಲ್ಲ ಈ ಘಟನೆ ನಂತರ ಭಾರತೀಯ ಸೈನಿಕರ ಸ್ಟೈರ್ಯ ಕುಗ್ಗಿಲ್ಲ ಸಮಯ ಬಂದಾಗ ಇದಕ್ಕೆ ದಿಟ್ಟ ಉತ್ತರ ನೀಡಲಾಗುವುದು ಎಂದರು ಮಲ್ಲಾಮಾ ಘಟನೆ ವಿರುದ್ದ ಪ್ರತಿಕಾರ ತೆಗೆದುಕೊಳ್ಳಲು ಭಾರತೀಯ ಸೇನೆಗೆ ಸಕಾಲದಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗಾಗಲೇ ಸೂಚನೆ ನೀಡಿದ್ದಾರೆ ಎಂದರು ಆರಂಭದಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ಏರೋ ಇಂಡಿಯಾ ಪ್ರದರ್ಶನಕ್ಕೆ ತಾಲೀಮು ನಡೆಸುತ್ತಿದ್ದ ಎರಡು ಸೂರ್ಯ ಕಿರಣ ವಿಮಾನಗಳ ನಡುವೆ ಡಿಕ್ಕಿ ಸಂಭವಿಸಿ ಓರ್ವ ಅಧಿಕಾರಿ ಮೃತಪಟ್ಷ ಹಿನ್ನೆಲೆ ಒಂದು ನಿಮಿಷ ಮೌನ ಆಚರಿಸಿ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ ಮುನ್ನಾ ದಿನವಾದ ನಿನ್ನೆ ಸೂರ್ಯಕಿರಣ ವಿಮಾನಗಳ ತಾಲೀಮಿನ ವೇಳೆ ಡಿಕ್ಕಿ ಸಂಭವಿಸಿ ವಿಂಗ್ ಕಮಾಂಡರ್ ಸಾಹಿಲ್ ಗಾಂಧಿ ಅವರು ಮೃತಪಟ್ಟಿದ್ದು ಈ ದುರಂತದಲ್ಲಿ ಇಬ್ಬರು ಪೈಲಟ್ಗಳು ಗಾಯಗೊಂಡಿದ್ದಾರೆ ಗಾಯಗೊಂಡವರನ್ನು ಕಮಾಂಡೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಅಗ್ತಿಶಾಮಕ ದಳದ ಮೊಲೀಸ್ ಮಹಾನಿರ್ದೇಶಕ ಎಂ

ಈ ನಡುವೆ ರಕ್ಷಣಾ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಮಾನ ದುರಂತ ಸ್ವಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಘಟನೆ ಕುರಿತು ತನಿಖೆಗೆ ಆದೇಶಿಸಲಾಗಿದೆ ಎಂದು ಭಾರತೀಯ ವಾಯುಸೇನೆ ಬಿಡುಗಡೆ ಮಾಡಿರುವ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಸೂರ್ಯಕಿರಣ ವಿಮಾನಗಳ ತಾಲೀಮಿನ ವೇಳೆ ಡಿಕ್ಕಿ ಸಂಭವಿಸಿ ಪೈಲೆಟ್ ವಿಂಗ್ ಕಮಾಂಡರ್ ಸಾಹಿಲ್ ಗಾಂಧಿ ಅವರ ಮೃತಪಟ್ಟದ್ದು ತೀವ್ರ ಆಘಾತ ಉಂಟು ಮಾಡಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಟ್ವಿಟ್ ಮಾಡಿರುವ ಅವರು ಆ ಘಟನೆಯಲ್ಲಿ ಫಾಯಗೊಂಡವರು ಆದಷ್ಟು ಬೇಗ ಗುಣರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ವಿಭಜಿಸಿ ಹಾಸನದಲ್ಲಿ ಪ್ರಕ್ಶೇಕ ತಾಂತ್ರಿಕ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸುವ ಪ್ರಸ್ತಾವ ಸದ್ಯ ಸರ್ಕಾರದ ಮುಂದೆ ಇಲ್ಲ ಎಂದು ಮುಖ್ಯಮಂತ್ರಿ ಹೆಚ್

ಇತ್ತೀಚಿಗೆ ನಡೆದ ಸಮಾರಂಭವೊಂದರಲ್ಲಿ ನೀಡಲಾದ ತಮ್ಮ ಹೇಳಿಕೆ ಕುರಿತು ತಪ್ಪಾಗಿ ಗ್ರಹಿಸಲಾಗಿದೆ ಹಾಸನವನ್ನು ಅತ್ಯುತ್ತಮ ಶೈಕ್ಷಣಿಕ ಕೇಂದ್ರವಾಗಿ ಅಭಿವೃದ್ಧಿ ಪಡಿಸಲಾಗುವುದು ವಿಟಿಯು ವಿಭಜನೆ ಪ್ರಸ್ತಾವ ಸದ್ಯಕ್ಕೆ ಸರ್ಕಾರದ ಮುಂದೆ ಇಲ್ಲ ಎಂದು ತಮ್ಮ ಫೇಸಬುಕ್ ಮಟದಲ್ಲಿ ತಿಳಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ ನಮ್ಮ ಸಂಸ್ಕೃತಿ ವಿಶ್ವಕ್ಷೆ ಮಾದರಿ ಆಗಿದೆ ಉತ್ತರ ಭಾರತದಲ್ಲಿ ನಡೆಯುವ ಕುಂಭಮೇಳಕ್ಕೆ ಪ್ರತಿಯೊಬ್ಬರು ಹೋಗಲು ಸಾಧ್ಯವಿಲ್ಲ

ತಿರುಮಕೂಡಲು ಟಿ

ದಕ್ಷಿಣ ಭಾರತದಲ್ಲಿರುವವರಿಗೆ ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳಕ್ಕೆ ಹೋಗಲು ಕಷ್ಟವಾಗಬಹುದು ಈ ಕುಂಭಮೇಳ ಪ್ರಯಾಗದಲ್ಲಿ ನಡೆಯುವ ಕುಂಭಮೇಳದಂತೆ ನಡೆದು ಹೆಚ್ಚಿನ ಜನರು ಭಾಗವಹಿಸುವಂತಾಗಬೇಕು ಎಂದು ಆಶಯ ವ್ಯಕ್ತಪಡಿಸಿದರು

ದೂರದೃಷ್ಟಿ ಮತ್ತು ಜನಪರ ಆಡಳಿತ ನೀಡಿದ್ದ ಶಿವಾಜಿ ಮಹಾರಾಜರ ಮಾರ್ಗದಲ್ಲಿ ದೇಶವನ್ನು ಬಲಿಷ್ಠ ರಾಷ್ಟವನ್ನಾಗಿಸಲು ನಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ನಂತರ ಸಿಖ್ಖ ಗುರು ಸಂತ ರವಿದಾಸರ ಜನ್ನಸ್ವಳ ಗೋವರ್ಧನಮರಿಯಲ್ಲಿ ವಿವಿಧ ಅಭಿವ್ಯದ್ದಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಜಾತಿ ವರ್ಗಬೇಧವಿಲ್ಲದೇ ಎಲ್ಲರ ಏಳಿಗೆಗೆ ಸರಳ ವಿಧಾನದಲ್ಲಿ ಬೋಧನೆ ಮಾಡಿದ ಸಂತ ರವಿದಾಸ ಅವರ ಮಾರ್ಗದಲ್ಲೇ ತಮ್ಮ ಸರ್ಕಾರ ನಡೆಯುತ್ತಿದ್ದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸರ್ಕಾರದ ನೀತಿಯ ತಳಹದಿಯಾಗಿದೆ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಯುವಜನರಿಗೆ ಉದ್ಕೋಗ ವೃದ್ಧರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧ ರೈಶರಿಗೆ ಆದಾಯ ಮತ್ತು ಜನರ ದೂರ ಆಲಿಕೆ ಎಂಬ ಐದು ಅಂಶಗಳನ್ನು ತಮ್ಮ ಸರ್ಕಾರ ಜಾರಿಗೊಳಿಸಿದೆ ಎಂದು ತಿಳಿಸಿದರು ಡಿಸ್ಕಿಲ್ನಾಂಡ್ ತಮ್ನ ಕನಸಿನ ಕೂಸು

ಮಂಡ್ಲ ಜಿಲ್ಲಾ ಪಂಚಾಯತ್ನಲ್ಲಿ ನಿನ್ನೆ ನಡೆದ ಕೆಡಿಪಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯ ಅಭಿವೃದ್ದಿ ದೃಷ್ಟಿಯಿಂದಷ್ಟೇ ಈ ಯೋಜನೆ ಅನುಷ್ಠಾನಗೊಳಿಸಲಾಗುತ್ತಿದೆಯೇ ವಿನಃ ಜಿಲ್ಲೆಯ ಜನರಿಗೆ ಅನ್ವಾಯ ಮಾಡುವ ಯಾವುದೇ ಹುನ್ನಾರ ಇದರಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಕೆಆರ್ಎಸ್ ಜಲಾಶಯಕ್ಕೆ ಧಕ್ಕೆ ಬಾರದ ನಿಟ್ಟನಲ್ಲಿ ಡಿಸ್ನಿಲ್ಯಾಂಡ್ ಅಭಿವೃದ್ದಿ ಪಡಿಸಲಾಗುವುದು ಮನರಂಜನೆಗಾಗಿ ಯೋಜನೆ ಮಾಡುತ್ತಿಲ್ಲ ಈ ಯೋಜನೆಗಾಗಿ ರೈತನ ಭೂಮಿ ವಶ ಪಡಿಸಿಕೊಳ್ಳುವುದಿಲ್ಲ ಎಂದು ತಿಳಿಸಿದರು

ಮಂಗಳೂರು ಜೆಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ನಗರಾಭಿವ್ದದ್ಲಿ ಸಂಸ್ಲೆಗಳ ಪ್ರಗತಿ ಪರಿಶೀಲನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಯು

ಜನ ಚಾನುವಾರು ಜಲ ಸಸ್ಯಗಳ ಮೇಲೆ ತೀವ್ರ ದುಷ್ವರಿಣಾಮ ಉಂಟು ಮಾಡುವ ರಾಸಾಯನಿಕ ಕೀಟನಾಶಕ ಮತ್ತು ಕ್ರಿಮಿನಾಶಕಗಳ ಬಳಕೆಗೆ ತಡೆ ಹಾಕಬೇಕು ನಿಷೇಧಿತ ಕ್ರಿಮಿನಾಶಕಗಳನ್ನು ರೈತರಿಗೆ ಮಾರಾಟ ಮಾಡುವ ಅಂಗಡಿಗಳು ವಹಿವಾಟುದಾರರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವ್ಯಕ್ಷಲಕ್ಷ ಆಂದೋಲನದ ತಜ್ಞರ ತಂಡ ರಾಜ್ಯದ ಕೃಷಿ ತೋಟಗಾರಿಕಾ ಆರೋಗ್ಗ ಹಾಗೂ ಪರಿಸರ ಇಲಾಖಾ ಮುಖ್ಯಸ್ಥರಿಗೆ ಆಗ್ರಹಿಸಿದೆ ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ರಾಜ್ಯಮಟ್ಟದ ಪರಿಸರ ಕಾರ್ಯಾಗಾರದಲ್ಲಿ ಎಂಡೋಸಲ್ಫಾನ್ ಸಿಂಪಡಣೆಯಿಂದ ಕೇರಳ ಮತ್ತು ಕರ್ನಾಟಕದ ಕರಾವಳಿಯಲ್ಲಿ ಆಗಿರುವ ಭಾರೀ ದುರಂತಗಳು ಮನಃ ಘಟಿಸಬಹುದು ಎಂದು ವ್ಯಕ್ಷಲಕ್ಷ ಆಂದೋಲನದ ತಜ್ಜರು ಎಚ್ಚರಿಕೆ ನೀಡಿದ್ದಾರೆ

ು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಭಜನೆ ವಿಚಾರ ಪ್ರತ್ಯೇಕ ತಾಂತ್ರಿಕ ವಿಶ್ವವಿದ್ಯಾಲಯ ಪ್ರಾರಂಭಿಸುವ ಪ್ರಸ್ತಾವ ಸರ್ಕಾರದ ಮುಂದಿಲ್ಲ ಮುಖ್ಯಮಂತ್ರಿ ಸ್ಪಷ್ಷನೆ ಿ ಸಂತ ರವಿದಾಸರ ತಾತ್ಲಿಕ ಚಿಂತನೆ ತಮ್ಮ ಸರ್ಕಾರದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ತಳಹದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು